ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಮಂತ್ರಿ ವಿಡಿಯೋ ಸಂವಾದ ಗ್ರಾಮಗಳಿಗೆ ಸೋಂಕು ಪರಡದಂತೆ ನೋಡಿಕೊಳ್ಳಬೇಕೆಂದು ಸೂಚನೆ

ನಾಳೆಯಿಂದ ಕೆಲವು ರೈಲು ಸಂಜಾರ ಆರಂಭ ರೈಲ್ವೆ ಇಲಾಖೆಯಿಂದ ಮಾರ್ಗಸೂಚಿ

ಬರುವ ಶೈಕ್ಷಣಿಕ ವರ್ಷದ ವೇಳಾಪಟ್ಟಿ ಪರೀಕ್ಷೆ ಸಿದ್ಧತೆ ಬಗ್ಗೆ ವಿಶ್ವ ವಿದ್ಯಾಲಯಗಳಿಗೆ ಯುಜಿಸಿ ಮಾರ್ಗಸೂಜಿ

ದೇಶದಲ್ಲಿ ಬೇಸಿಗೆ ಬೆಳೆಯ ಬಿತ್ತನೆ ಪ್ರದೇಶ ವ್ಯಾಪ್ತಿ ಗಮನಾರ್ಹ ಹೆಚ್ವಳ

ಈಗಾಗಲೇ ನಾವು ಸವಾಲುಗಳನ್ನು ಎದುರಿಸಿ ಸಾಗಿಬಂದಿದ್ದೇವೆ ಉಳಿದಿರುವ ಹಾದಿಯನ್ನು ಸಮತೋಲನದಿಂದ ಮುನ್ನಡೆಯಬೇಕು ಎಂದಿದ್ದಾರೆ

ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಈ ನಿಟ್ಟನಲ್ಲಿ ರೈಲುಗಳಲ್ಲಿ ಪ್ರಯಾಣಿಕರಿಗೆ ನಿರ್ಧಿಷ್ಟ ಸಂಚಾರ ಪ್ರಕ್ರಿಯೆಯನ್ನು ಗೃಪ ಸಚಿವಾಲಯ ಸೂಜಿಸಿದೆ ರೋಗ ಲಕ್ಷಣವಿಲ್ಲದ ಮತ್ತು ಟಿಕೆಟ್ ದೃಢೀಕರಣಗೊಂಡವರು ಮಾತ್ರ ಸಂಚರಿಸಬಹುದು ಎಂದು ಸ್ಪಷ್ಟಪಡಿಸಿದೆ ಎಲ್ಲಾ ಪ್ರಯಾಣಿಕರು ಪ್ರಯಾಣದ ವೇಳೆ ರೈಲು ನಿಲ್ದಾಣಗಳಲ್ಲಿ ಸಾಮಾಜಿಕ ಅಂತರದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ಕೇಂದ್ರ ಗೃಪ ಕಾರ್ಯದರ್ಶಿ ಅಜಯ್ ಭಲ್ಲಾ ಸೂಚನೆ ನೀಡಿದ್ದಾರೆ ಪ್ರಯಾಣಿಕರ ಕಡ್ಡಾಯ ತಪಾಸಣೆಯನ್ನು ರೈಲ್ವೆ ಸಚಿವಾಲಯ ಖಚಿತಪಡಿಸಿಕೊಳ್ಳಬೇಕು ಸ್ವಚ್ಛತೆ ಮತ್ತು ಸಾಮಾಜಿಕ ಅಂತರದ ನಿಯಮಗಳನ್ನು ಪ್ರಯಾಣಿಕರು ಕಡ್ಡಾಯವಾಗಿ ಪಾಲಿಸಬೇಕು ಪ್ರಯಾಣಿಕರಿಗೆ ರೈಲು ನಿಲ್ದಾಣಗಳು ಮತ್ತು ರೈಲು ಬೋಗಿಗಳ ಪ್ರವೇಶ ಮತ್ತು ನಿರ್ಗಮನ ಸ್ಥಳಗಳಲ್ಲಿ ಹ್ಕಾಂಡ್ ಸ್ಥಾನಿಟೈಸರ್ಗಳನ್ನು ನೀಡಲಾಗುವುದು ಪ್ರಯಾಣದ ವೇಳೆ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ಅವರು ಆದೇಶದಲ್ಲಿ ತಿಳಿಸಿದ್ದಾರೆ ತಮ್ಮ ನಿಗದಿತ ಸ್ಥಳ ತಲುಪಿದಾಗ ಆ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಆರೋಗ್ಯ ನಿಯಮಾವಳಿಗಳನ್ನು ಪ್ರಯಾಣಿಕರು ಕಡ್ಡಾಯವಾಗಿ ಅನುಸರಿಸಬೇಕಾಗುತ್ತದೆ ರೈಲುಗಳ ಪ್ರಯಾಣ ವೇಳಾಪಟ್ಟಿ ಟಿಕೆಟ್ ಬುಕ್ಕಿಂಗ್ ನಿಯಮಾವಳಿ ಪ್ರವೇಶ ಪ್ರಯಾಣಿಕರ ಓಡಾಟ ಪಾಗೂ ಬೋಗಿ ಸೇವಾ ನಿಯಮಗಳನ್ನು ಪ್ರಚುರಪಡಿಸಬೇಕು ಎಂದು ರೈಲ್ವೆ ಸಚಿವಾಲಯಕ್ಕೆ ಸೂಚಿಸಲಾಗಿದೆ ಲಾಕ್ಡೌನ್ನಿಂದಾಗಿ ಸ್ಥಗಿತಗೊಂಡಿದ್ದ ರೈಲು ಸೇವೆ ಮನರಾರಂಭವಾಗುತ್ತಿದ್ದು ನಾಳೆಯಿಂದ ಬೆಂಗಳೂರು ನವದೆಪಲಿ ನಡುವೆ ರೈಲುಗಳು ಸಂಚರಿಸಲಿವೆ

ಗಾಂಧಿನಗರದ ಗಿಫ್ಟ್ ಅಂತಾರಾಷ್ಟೀಯ ಪಣಕಾಸು ಸೇವಾಕೇಂದ್ರದಲ್ಲಿ ಬಿ ಎಸ್ ಇನ ಭಾರತ ಐಎನ್ಎಕ್ಸ್ ಹಾಗೂ ಎನ್ಎಸ್ಇದ ಎನ್ಎಸ್ಇ ಐಎಫ್ಎಸ್ಸಿ ಈ ಎರಡು ಅಂತಾರಾಷ್ಟೀಯ ವಿನಿಮಯ ಕೇಂದ್ರಗಳ ರೂಪಾಯಿ ಡಾಲರ್ ಭವಿಷ್ಠ ಮತ್ತು ಆಯ್ಕೆಗಳ ಒಪ್ಪಂದಗಳಿಗೆ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಕಳೆದ ಒಂದು ದಶಕ ಮತ್ತು ಪೆಚ್ಚಿನ ಕಾಲದಿಂದ ಭಾರತಕ್ಕೆ ಸಂಬಂಧಿಸಿದ ಪಣಕಾಸು ಸೇವೆಗಳ ಗಮನಾರ್ಹ ಮಾರುಕಟ್ಟೆ ಇತರೆ ಅಂತಾರಾಷ್ಟೀಯ ಪಣಕಾಸು ಕೇಂದ್ರಗಳತ್ತ ಸಾಗಿದೆ ಈ ವಹಿವಾಟನ್ನು ಭಾರತಕ್ಕೆ ತರುವುದು ಅರ್ಥಿಕ ಚಟುವಟಿಕೆ ಪಾಗೂ ಉದ್ಯೋಗ ಅವಕಾಶಗಳ ದೃಷ್ಟಿಯಿಂದ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಈ ನಿಟ್ಟನಲ್ಲಿ ಈ ಒಪ್ಪಂದಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಕಾರ್ಯಕ್ರಮ ಮತ್ತು ಮನರಂಜನಾ ನಿರ್ವಹಣಾ ಉದ್ಯಮ ಹಾಗೂ ಸಣ್ಣ ಹಣಕಾಸು ಸಂಸ್ಟೆಗಳು ಸದ್ಯದ ಪರಿಸ್ತಿತಿಯ ಬಗ್ಗೆ ಸಕಾರಾತ್ಮಕ ಧೋರಣೆ ತಳೆದು ಪರಿಸ್ಥಿತಿಯ ಪ್ರಯೋಜನ ಕಂಡುಕೊಳ್ಳಬೇಕು ಎಂದು ಎಂಎಸ್ಎಂಇ ಸಚಿವ ನಿತಿನ್ ಗಡ್ಕರಿ ಸಲಹೆ ಮಾಡಿದ್ದಾರೆ ಈ ವಲಯ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿನವರ ಪ್ರತಿಭೆ ಮತ್ತು ಮುನ್ನೋಟವನ್ನು ವ್ಕಾಪಕವಾಗಿ ಮಾನ್ಕ ಮಾಡಲಾಗಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ

ಇಂದು ಬೆಂಗಳೂರು ನಗರ ಪಾಗೂ ಮಂಡ್ಕದಲ್ಲಿ ತಲಾ ಒಂದು ಪ್ರಕರಣಗಳು ದೃಢಪಟ್ಟವೆ ಈವರೆಗೂ ಪಸಿರು ವಲಯ ಎಂದು ಗುರುತಿಸಿಕೊಂಡಿದ್ದ ಹಾಸನ ಜಿಲ್ಲೆಯಲ್ಲೂ ಒಂದು ಪ್ರಕರಣ ಪತ್ತೆಯಾಗಿದೆ

ವಿದ್ಯಾರ್ಥಿಗಳು ಮತ್ತಿತರರ ಗೊಂದಲಗಳನ್ನು ನಿವಾರಿಸುವ ಉದ್ದೇಶದಿಂದ ಎಲ್ಲಾ ವಿಶ್ವವಿದ್ಯಾಲಯಗಳು ಕುಂದುಕೊರತೆ ವಿಭಾಗಗಳನ್ನು ತೆರೆಯಬೇಕು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಣ ಸಂಸ್ಥೆಗಳು ಮತ್ತು ಬೋಧಕರ ಸಂದೇಹಗಳು ಕುಂದುಕೊರತೆಗಳನ್ನು ನಿಭಾಯಿಸುವ ಉದ್ದೇಶದಿಂದ ಯುಜಿಸಿ ಸಹ ಇದೇ ರೀತಿಯ ಸಪಾಯವಾಣಿ ಆರಂಭಿಸಿದೆ

ಜತೆಗೆ ಈ ಎಲ್ಲಾ ಚಟುವಟಿಕೆಗಳ ಮೇಲೆ ಕಣ್ಗಾವಲು ಇಡಲು ಯುಜಿಸಿ ಪ್ರತ್ಯೇಕ ಕಾರ್ಯಪಡೆಯೊಂದನ್ನು ಸಹ ರಚಿಸಿದೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಸಾರ್ವಜನಿಕವಾಗಿ ಹೊರಡಿಸುವ ನೋಟಿಸ್ ಗಳನ್ನು ತನ್ನ ವೆಬ್ ಸೈಟ್ ಗಳಲ್ಲಿ ಅಪ್ ಲೋಡ್ ಮಾಡಬೇಕು ಎಂದು ಸಹ ಸೂಚಿಸಿದೆ ದೆಹಲಿಯ ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಪ್ರಧಾನಮಂತ್ರಿ ಡಾ ಮನ್ಮೋಹನ್ ಸಿಂಗ್ ಅವರ ಆರೋಗ್ಯ ಪರಿಶ್ಠಿತಿ ಸ್ಥಿರವಾಗಿದ್ದು ನಿಗಾ ವಹಿಸಲಾಗಿದೆ ನಿನ್ನೆ ಸಂಜೆ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಏಮ್ಸ್ನ ಪ್ಯದ್ರೋಗ ಕೇಂದ್ರದಲ್ಲಿ ವೈದ್ಯರ ತಂಡ ಡಾ ಮನ್ಮೋಪನ್ ಸಿಂಗ್ರವರ ಆರೋಗ್ಯ ರಕ್ಷಣೆಯಲ್ಲಿ ತೊಡಗಿದೆ

ಮನ್ಮೋಪನ್ ಸಿಂಗ್ರವರ ಆರೋಗ್ಕದ ಬಗ್ಗೆ ಅನೇಕ ನಾಯಕರು ಆತಂಕ ವ್ವಕ್ತ ಪಡಿಸಿದ್ದು ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ